ತಂತ್ರಜ್ಞಾನ ದೇಶದ ಪ್ರತಿಯೊಂದು ಮೂಲೆಗೂ ತಲುಪಿ ಸಾಮಾಜಿಕ ಬದಲಾವಣೆಗೆ ಪೂರಕವಾಗುವುದು ಆಗತ್ತ ರಾಷ್ಟಪತಿ ರಾಮನಾಥ್ ಕೋವಿಂದ್ ು

ಎಥೆನಾಲ್ ಉತ್ಪಾದಿಸುವ ಡಿಸ್ಕಲರಿಗಳಿಗಾಗಿ ಮುಂದಿನ ಐದು ವರ್ಷಗಳ ಕಾಲ ಬಡ್ಡಿ ಮನ್ನಾ ಮತ್ತು ಒಂದು ವರ್ಷ ಸಾಲ ಮರುಪಾವತಿ ಮುಂದೂಡಿಕೆಗೆ ಆವಕಾತ ಮಾಡಿಕೊಡಲಾಗಿದೆ

ಪಡಗು ಮತ್ತು ಜಲಸಾರಿಗೆ ಸಚಿವ ಮನ್ಸುಖ್ ಮಾಂಡವೀಯ ಮಾತನಾಡಿ ಪಾರದೀಪ್ ಬಂದರಿನಲ್ಲಿ ಕೇಪ್ ಗಾತ್ರದ ಪಡಗು ನಿರ್ಮಿಸಲು ಸಾರ್ವಜನಿಕ ಮತ್ತು ಖಾಸಗೀ ಸಪಭಾಗಿತ್ವದಲ್ಲಿ ಅನುಮತಿ ನೀಡಿದೆ

ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮಾತನಾಡಿ

ಇದರಿಂದ ಭಾರತದ ರಾಯಬಾರ ಕಚೇರಿ ವಿಸ್ತರಣೆ ರಾಜಕೀಯ ಸಂಬಂಧ ದ್ವಿ ಪಕ್ಷೀಯ ಬೆಳವಣಿಗೆ ವ್ಯಾಪಾರಹೂಡಿಕೆ ಅರ್ಥಿಕ ಬೆಳವಣಿಗೆ ಸೇರಿದಂತೆ ಭಾರತೀಯ ವಿದೇಶಾಂಗ ನೀತಿಗೆ ಸಪಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಇದರಿಂದಾಗಿ ಉಪಗ್ರಹ ಕ್ಷೇತ್ರದಲ್ಲಿ ಪ್ರಗತಿಗೆ ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಂತ್ರಜ್ಞಾನ ಪಾಗೂ ಪರಿಹಾರದ ಅವಿಷ್ಕಾರಗಳು ಅರ್ಥಿಕ ಮಟ್ಟಕ್ಕೆ ಪೂರಕವಾಗಿರಬೇಕು ಪಾಗೂ ದೇಶದ ಪ್ರತಿಯೊಂದು ಮೂಲೆಯನ್ನು ವೇಗವಾಗಿ ತಲುಪಿ ಸಾಮಾಜಕ ಬದಲಾವಣೆಯನ್ನು ತರುವಂತದ್ದಾಗಿರಬೇಕು ಎಂದು ಹೇಳಿದರು ಸರ್ಕಾರಿ ಕಚೇರಿಗಳು ಕಾಗದರಹಿತವಾಗಿ ಕಾರ್ಯನಿರ್ವಹಿಸುವ ಹಾಗೂ ಭದ್ರತಾ ವಿಜಾರಗಳು ಸಂಪರ್ಕರಹಿತ ವಿಧಾನದಲ್ಲಿ ಮತ್ತು ಪ್ರಕಿಯೊಬ್ಬ ನಾಗರಿಕನಿಗೂ ಆನುಕೂಲವಾಗುವ ನಿಟ್ಟನಲ್ಲಿ ಅವಿಷ್ಕಾರಗಳು ನಡೆಯಬೇಕು ಎಂದು ರಾಷ್ಟಪತಿ ಕರೆ ನೀಡಿದರು ಆಡಳಿತ ಕಾರ್ಯ ವಿಧಾನ ಪಾಗೂ ಪ್ರಕ್ರಿಯೆಗಳನ್ನು ಪರಿಸರಸ್ನೇಒಯಾಗಿಸಲು ಡಿಜಿಟಲ್ ಅವಿಷ್ಕರಗಳು ನೆರವಾಗುತ್ತವೆ ದೇಶದ ಇ ಆಡಳಿತ ಹಾಗೂ ಡಿಜಿಟಲ್ ಬದಲಾವಣೆಯಲ್ಲಿ ರಾಷ್ಟೀಯ ಮಾಹಿತಿ ಕೇಂದ್ರ ಎನ್ಐಸಿ ಮಹತ್ವದ ಪಾತ್ರ ವಹಿಸಿದೆ ಎಂದು ರಾಷ್ಟಪತಿ ಶ್ಲಾಫಿಸಿದರು ಇದೇ ಮೊದಲ ಬಾರಿಗೆ ಡಿಜಿಟಲ್ ಇಂಡಿಯಾ ಪ್ರಶಸ್ತಿಗಳನ್ನು ವರ್ಚುವಲ್ ವೇದಿಕೆಯ ಮೂಲಕ ವಿತರಿಸಲಾಯಿತು ಇ ಆಡಳತ ಪಾಗೂ ಸರ್ಕಾರದ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಡಿಜಿಬಲ್ ಮಾಧ್ಯಮಗಳ ಬಳಕೆಯನ್ನು ಉತ್ತೇಜಸಲು ಈ ಪ್ರಶಸ್ತಿಗಳನ್ನು ನೀಡುತ್ತದೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಯಾವುದೇ ವಿಷಯವನ್ನು ಭಾರತ ಸಓಸುವುದಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ತನ್ನ ಸಾರ್ವಭೌಮತ್ತದ ಎಚಾರದಲ್ಲಿ ಭಾರತ ಎಂದಿಗೂ ರಾಜಿ ಆಗುವ ಪ್ರಕ್ನೆಯೇ ಇಲ್ಲ ಎಂದು ಸ್ವಷ್ಟವಡಿಸಿದ್ದಾರೆ ಸ್ನೇಹವರ ಮ್ಸದುತ್ವ ಧೋರಣೆಯನ್ನು ಲಘುವಾಗಿ ಪರಿಗಣಿಸಿದರೆ ನಾವು ಮೌನವಾಗಿ ಇರಬಹುದೆಂದು ಯಾರೂ ಭಾವಿಸಬಾರದು ಎಂದು ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ದೇಶದ ರಕ್ಷಣೆಯೀ ಪರಮೋಜ್ವ ಆದ್ಯತೆಯಾಗಿದೆ ಹಾಗಾಗಿ ಸೇನಾಪಡೆಗಳಿಗೆ ಗರಿಷ್ಟ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಎಲ್ಲ ದೇಶಗಳೊಂದಿಗೆ ಶಾಂತಿ ಸೌಪಾರ್ದ ಸಂಬಂಧಗಳನ್ನು ಭಾರತ ಬಯಸುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ

ರಾಜ್ಯದ ಪಲವು ಜಿಲ್ಲೆಗಳಲ್ಲಿ ಮತ ಎಣಿಕೆ ಪ್ರಗತಿಯಲ್ಲಿದ್ದು ರಾತ್ರಿ ವೇಳೆಗೆ ಅಂತಿಮ ಫಲಿತಾಂತ ಸಿಗುವ ನಿರೀಕ್ಷೆಯಿದೆ

ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನು ರಾಷ್ಟಪತಿ ಭವನದಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿ ಪೊಸ ವರ್ಷದ ತುಭಾತಯ ಕೋರಿದರು ಇದೇ ವೇಳೆ ಪ್ರಧಾನಮಂತ್ರಿ ಅವರು ರಾಷ್ಟಪತಿಗಳಿಗೆ ದೇಶಿ ಹಾಗೂ ವಿದೇಶಿಯ ವಿಷಯಗಳ ಕುರಿತು ಚರ್ಚಿ ನಡೆಸಿದ್ದಾರೆ ಎಂದು ರಾಷ್ಟಪತಿ ಭವನದ ಮೂಲಗಳು ತಿಳಿಸಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ರಾಜ್ಕೋಟ್ನಲ್ಲಿ ಅಖಿಲ ಭಾರತ ವೈದ್ಯಕೀಯ ಎಜ್ಜಾನ ಸಂಸ್ಥೆ ಏಮ್ಗೆ ನಾಳೆ ಶಿಲಾನ್ಸಾಸ ನೆರವೇರಿಸಲಿದ್ದಾರೆ

ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಆಚಾರ್ಯ ದೇವ್ಪ್ರತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ರಾಜ್ಲ ಸಚಿವ ಅಶ್ಲಿನಿ ಕುಮಾರ್ ಚೌಬೆ ಪಾಲ್ಗೊಳ್ಳಲಿದ್ದಾರೆ ದೇಶದಲ್ಲಿ ಎದ್ದುತ್ಜ್ಞಕ್ತಿ ಬಳಕೆಯನ್ನು ವಿಸ್ತರಿಸುವಲ್ಲಿ ಕೇಂದ್ರ ಸರ್ಕಾರ ನೂತನ ಮೈಲುಗಲ್ಲು ಸಾಧಿಸಿದೆ

ಕೇಂದ್ರ ವಿದ್ಯುತ್ ಹೊಸ ಪಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಆರ್

ಸಿಂಗ್ ಆಕಾಶವಾಣಿಯೊಂದಿಗೆ ಕೇಂದ್ರ ಸರ್ಕಾರ ಎದ್ದುತ್ಜ್ಞಕ್ತಿ ಬಳಕೆದಾರರ ಪಕ್ಷುಗಳನ್ನು ಕಾಯ್ದುಕೊಂಡಿದ್ದು ಜನರಿಗೆ ಅತ್ತುತ್ತಮ ಸೇವೆ ನೀಡಲು ಬದ್ದವಾಗಿದೆ ಎಂದರು ಕೇಂದ್ರ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯ ಮೂಲಕ ರೈತರು ಎದ್ದುತ್ಳಕ್ತಿ ಮಂಡಳಗಳನ್ನು ಆರ್ಥಿಕವಾಗಿ ಸದ್ದಢಗೊಳಿಸಿದೆ ಅಲ್ಲದೆ ರಾಜ್ಯಗಳು ಪಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಣಕಾಸು ಉಳಿತಾಯಕ್ಕೂ ನೆರವಾಗಿದೆ ಎಂದು ಸಚಿವರು ತಿಳಿಸಿದರು

ಎಲ್ಲಾ ರಾಜ್ಲಗಳು ಕನಿಷ್ಠ ಒಂದು ನಗರವನ್ನಾದರೂ ಪಸಿರು ನಗರವನ್ನಾಗಿ ಮಾಡಬೇಕೆಂದು ಕೇಂದ್ರ ಸರ್ಕಾರ ಆಗ್ರಒಸಿದೆ ಎಂದ ಅವರು ಸ್ವಜ್ಞ ಹಾಗೂ ಶುದ್ದ ಇಂಧನಕ್ಕಾಗಿ ಸರ್ಕಾರ ವಿಶೇಷ ಗಮನ ಪರಿಸಿದೆ ಎಂದರು ಕೇಂದ್ರ ಇಂಧನ ಖಾತೆ ಸಚಿವ ಆರ್

ಆಕಾಶವಾಣೆಯ ಸುದ್ಗಿ ವಿಭಾಗ ಈ ಕಾರ್ಯಕ್ರಮವನ್ನು ಸಿದ್ಗಪಡಿಸಿದೆ